ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಕೇಂದ್ರಗಳು ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ವೆಬ್ಸೈಟ್ ಹಾಗೂ ನ್ನೂಸ್ ಆನ್ ಏರ್ ಮೊಬ್ವೆಲ್ ಆಪ್ಗಳಲ್ಲಿ ಈ ಪ್ರಸಾರವನ್ನು ಆಲಿಸಬಹುದಾಗಿದೆ ಆಕಾಶವಾಣಿ ದಿದಿ ನ್ನೂಸ್ ಪಿಎಂಒ ಮತ್ತು ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಇದನ್ನು ಕೇಳಬಹುದಾಗಿದೆ ಪ್ರಧಾನಮಂತ್ರಿಯವರ ಹಿಂದಿ ಭಾಷಣದ ನಂತರ ಅದರ ಪ್ರಾದೇಶಿಕ ಭಾಷೆಯ ಅನುವಾದವನ್ನು ಆಕಾಶವಾಣಿ ಬಿತ್ತರಿಸುವುದು

ಈ ಸೋಂಕನ್ನು ಎದುರಿಸಲು ತಮ್ಮ ಕಾರ್ಯ ಯೋಜನೆಗಳನ್ನು ಅನುಸರಿಸಲು ಮತ್ತು ಮತ್ತಷ್ಟು ಬಲಪದಿಸಲು ಎಲ್ಲಾ ಜಿಲ್ಲೆಗಳಿಗೆ ತಿಳಿಸಲಾಯಿತು

ಸಚಿವರು ತಂಡದ ಅಧ್ಯಕ್ಷರೂ ಆಗಿರುವ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಎಲ್ಲ ಹಂತದ ಪಾಲುದಾರರ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಶ್ಲಾಘಿಸಿದರು

ಈ ಸಭೆಯಲ್ಲಿ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಗ್ಬಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಸಹ ಉಪಸ್ಥಿತರಿದ್ದರು ಅಗತ್ಯವಲ್ಲದ ಸರಕುಗಳು ಸೇವೆಗಳನ್ನು ಕಲ್ವಿಸುವ ಅಂಗಡಿಗಳಿಗೆ ಸರ್ಕಾರ ನಿನ್ನೆ ಅನುಮತಿ ನೀಡಿದ್ದು ಇದರಿಂದ ಸಾರ್ವಜನಿಕರಿಗೆ ದೊಡ್ಡ ರೀತಿಯ ಅನುಕೂಲವಾಗಲಿದೆ ಕೊರೋನಾ ಲಾಕ್ಡೌನ್ ನಡುವೆ ವಸತಿ ಪ್ರದೇಶಗಳ ನೊಂದಾಯಿತ ಅಂಗಡಿಗಳಿಗೆ ಅನುಮತಿ ನೀಡಲಾಗಿದೆ ಆದರೆ ಮುನಿಸಿಪಲ್ ಕಾರ್ಪೊರೇಷನ್ ಹಾಗೂ ಮುನಿಸಿಪಾಲಿಟಿ ವ್ಯಾಪ್ತಿಯೊಳಗೆ ಬರುವ ಮಾರುಕಟ್ಟೆ ಸಂಕಿರ್ಣಗಳು ತೆರೆಯುವಂತಿಲ್ಲ ಮುನಿಸಿಪಾಲಿಟಿ ಪ್ರದೇಶಗಳು ಕೊರೋನಾ ವೈರಾಣು ಹಾಟ್ಸ್ಪಾಟ್ಗಳು ಹಾಗೂ ಕಂಟೇನ್ಮೆಂಟ್ ಪ್ರದೇಶಗಳಲ್ಲಿರುವ ಮಾರುಕಟ್ಟೆ ಸ್ಥಳಗಳು ಮಲ್ಲಿಬ್ರಾಂಡ್ ಹಾಗೂ ಸಿಂಗಲ್ ಬ್ರಾಂಡ್ ಮಾಲ್ಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ ಎಂದು ಗ್ಬಹ ಸಚಿವಾಲಯ ತಿಳಿಸಿದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಪಿಂಗ್ ಮಾಲ್ಗಳನ್ನು ಹೊರತುಪದಿಸಿ ಎಲ್ಲಾ ಅಂಗಡಿಗಳು ತೆರೆಯಲು ಅವಕಾಶ ನೀಡಲಾಗಿದೆ ನಗರ ಪ್ರದೇಶಗಳ ವಸತಿ ವಲಯದಲ್ಲಿರುವ ನೆರೆಹೊರೆಯ ಅಂಗಡಿಗಳು ಒಂಟಿ ಕಿರಾಣಿ ಅಂಗಡಿಗಳು ತೆರೆಯಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದೆ ಎಲ್ಲಾ ರೆಸ್ಫೋರೆಂಟ್ ಸಲೂನ್ ಹಾಗೂ ಬಾರ್ಬಾರ್ ಶಾಪ್ಗಳು ಮುಚ್ಚಿರಲಿವೆ ಮದ್ಯದ ಮೇಲಿನ ನಿರ್ಬಂಧಗಳು ಮುಂದುವರೆಯಲಿದೆ ಎಂದು ಕೇಂದ್ರ ಗ್ಬಹ ಸಚಿವಾಲಯದ ವಕ್ತಾರರು ಸ್ಪ ಷ್ವ ಪದಿಸಿದ್ದಾರೆ ಮಾರುಕಟ್ಟೆಗಳಲ್ಲಿನ ಅಂಗಡಿಗಳು ಮಾರುಕಟ್ಟೆ ಸಂಕಿರ್ಣಗಳು ಹಾಗೂ ಶಾಪಿಂಗ್ ಮಾಲ್ಗಳ ಮೇಲಿನ ನಿರ್ಬಂಧ ಮುಂದುವರೆಯಲಿದೆ ಇ ಕಾಮರ್ಸ್ ಕಂಪನಿಗಳು ಅಗತ್ಯ ವಸ್ತುಗಳನ್ನು ಮಾತ್ರ ಪೂರ್ವೆಸಲು ಅವಕಾಶ ನೀಡಲಾಗಿದೆ ಮದ ಮತ್ತು ಇನ್ನಿತರ ಅಗತ್ಯವಲ್ಲದ ಸರಕುಗಳ ಪೂರೈಕೆ ಮೇಲಿನ ನಿಷೇಧ ಮುಂದುವರೆಸಿದೆ ಈ ನಡುವೆ ಕೊರೋನಾ ಸೂಕ್ಷ್ಮ ಪ್ರದೇಶಗಳು ಹಾಗೂ ನಿರ್ಬಂಧಿತ ವಲಯಗಳಲ್ಲಿ ಯಾವುದೇ ಅಂಗಡಿ ತೆರೆಯುವುದರ ಮೇಲಿನ ನಿಷೇಧ ಮುಂದುವರಿಯುವುದು

ಸಾಮಾಜಿಕ ಅಂತರ ಹಾಗೂ ಮುಖಗವಸು ಮತ್ತಿತರ ರಕ್ಷಣಾ ಪರಿಕರಗಳನ್ನು ಧರಿಸಿರಬೇಕು ಎಂಬುದನ್ನು ಕಡ್ಡಾಯಗೊಳಿಸಲಾಗಿದೆ

ಸಮಾನತೆ ಹರಿಕಾರ ಮಹಾ ಮಾನವತಾವಾದಿ ಬಸವೇಶ್ವರರ ಜಿಯಂತಿ ಅಂಗವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ಬಸವಣ್ಣನವರ ತತ್ವಾದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದು ಮನುಕುಲಕ್ಕೆ ಸಾಮಾಜಿಕ ಒಳಿತು ಎಂದು ಬಿ

ಯಡಿಯೂರಪ್ಪ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊರೊನಾ ಸನ್ನಿವೇಶದ ವಾಸ್ತವಿಕದ ಸ್ಥಿತಿಗತಿಗಳ ಕುರಿತು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಿದ್ದಾರೆ ದೇಶಾದ್ಯಂತ ಫೋಷಿಸಲಾಗಿರುವ ಎರಡನೇ ಹಂತದ ಲಾಕ್ಡೌನ್ ಅವಧಿ ಬರುವ ಮೇ ಖ ರಂದು ಅಂತ್ಯಗೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಾಳೆ ನಡೆಸಲಿರುವ ಸಂವಾದ ಮೂಲಕ ಮುಂದಿನ ತೀರ್ಮಾನ ಪ್ರಕಟಿಸುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರ ಗ್ವಹ ಸಚಿವಾಲಯ ಲಾಕ್ಡೌನ್ ನಿಯಮದಲ್ಲಿ ಸಾಕಷ್ಟು ಸದಿಲಿಕೆ ಮಾದಿದೆ ಆದರೂ ದೇಶದಲ್ಲಿ ಕೊರೊನಾ ಸೋಂಕಿತ ಪ್ರಕರಣಗಳು ಹೆಚ್ಚುತ್ತಿರುವುದು ಇನ್ನೂ ಆತಂಕ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ನಾಳೆ ನಡೆಸಲಿರುವ ಮುಖ್ಯಮಂತ್ರಿಗಳ ಸಂವಾದ ಮಹತ್ವ ಪಡೆದುಕೊಂಡಿದೆ

ಈ ಅವಧಿಯಲ್ಲಿ ಬ್ಯಾಂಕ್ ವಲಯದ ಅಧಿಕಾರಿಗಳು ಉದ್ಯೋಗಿಗಳು ಯಾವುದೇ ರೀತಿಯ ಮುಷ್ಕರವನ್ನು ಕೈಗೊಳ್ಳುವಂತಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ